ಿ ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ ಮುಂಗಾರು ಈ ಬಾರಿ ವಾಡಿಕೆಯಂತೆ ಮಳೆಹವಾಮಾನ ಇಲಾಖೆ ಮಾಹಿತಿ

ರಾಜ್ಯದಲ್ಲಿ ನಡೆಯುವ ಮೊದಲನೇ ಹಂತದ ಮತದಾನ ಇದಾಗಿದ್ದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಶಿವಮೊಗ್ಗ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಡಿದ್ದು ಮತದಾನ ನಡೆಯಲಿದೆ

ಮತಗಟ್ಟೆಯ ಸುತ್ತಮುತ್ತ ಬಿಗಿ ಭದ್ರತೆ ಒದಗಿಸುವ ರಾಜ್ಯದ ಪೊಲೀಸರ ಜೊತೆಗೆ ಕೇಂದ್ರಿಯ ಅರೆ ಸೇನಾಪಡೆಗಳ ಒಬ್ಬಂದಿಯನ್ನೂ ನಿಯೋಜಿಸಲು ನಿಯೋಗ ಮುಂದಾಗಿದೆ ರಾಜ್ಯಾದ್ವಂತ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಂದ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ವರ್ಥಿ ಬಿ

ಬಚ್ವೇಗೌಡರ ಪರ ನಿನ್ನೆ ಬಿಜೆಪಿ ಮುಖಂಡ ಆರ್ ಅಶೋಕ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಞರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದರೆ ಸಿ ಪಿ ಐ ಎಂ ಅಭ್ಯರ್ಥಿ ವರಲಕ್ಷ್ಮಿ ಪರ ಬಾಗೇಪಲ್ಲಿಯಲ್ಲಿ ಸಿ ಪಿ ಐ ಎಂ ಪಾಲಿಟ್ ಬ್ಯೂರೋ ಸದಸ್ಯೆ ಬಂದಾಕಾರಟ್ ಬಹಿರಂಗ ಸಭೆಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮತಯಾಚಿಸಿದರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ವರ್ಥಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶಾಸಕ

ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ವರ್ಥಿಯಾಗಿ ಮಿಥುನ್ ರೈ ಅವರನ್ನು ಕಣಕ್ಕಿಳಿಸಿದ್ದು ಅವರಿಗೆ ಜಿಲ್ಲೆಯ ಜನತೆ ಮತ ಹಾಕುವಂತೆ ಜಲಸಂಪನ್ನೂಲ ಬಾತೆ ಸಚಿವ ಡಿ

ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಎಲ್ಲ ಕಡೆಯಿಂದ ಬೆಂಬಲ ದೊರೆಯುತ್ತಿದ್ದು ಜನರ ಒಲವು ಮೈತ್ರಿ ಸರ್ಕಾರದ ಪರವಿದೆ ಎಂದರು

ಸಿ ಸಮಿತಿಯಿಂದ ಪೂರ್ವ ಪ್ರಮಾಣೀಕೃತವಾಗಬೇಕಾದುದು ಕಡ್ಡಾಯವಾಗಿದೆ

ಕೇಡಿಯೋ ಕೇಬಲ್ ಹಾಗೂ ಡಿಜಿಟಲ್ ಮಾಧ್ವಮಗಳು ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಮೇಲೆ ಪ್ರಭಾವಿಸುವಂತಹ ಸಂಗತಿಗಳಾದ ರಾಜಕೀಯ ವಿಶ್ಲೇಷಕರಿಂದ ಸಂವಾದ ಮನವಿ ಚರ್ಚೆ ವಿಶ್ಲೇಷಣೆ ಮತದಾರರ ಸಮೀಕ್ಷೆ ಫಲಿತಾಂಶಗಳು ಸಂಬಂಧಿತ ದೃತ್ತಾವಳಿ ಹಾಗೂ ಧ್ವನಿ ಸೇರಿದಂತೆ ಚುನಾವಣೆಗೆ ಸಂಬಂಧಿತ ವಿಷಯಗಳ ಪ್ರಸಾರ ಮಾಡದಿರಲು ತಿಳಸಲಾಗಿದೆ ಇದನ್ನು ಉಲ್ಲಂಘಿಸುವವರಿಗೆ ದಂಡ ಹಾಗೂ ಎರಡುವ ವರ್ಷಗಳವರೆಗೆ ಚೈಲು ಶಿಕ್ಷೆ ವಿಧಿಸಬಹುದಾಗಿದೆ

ಸಂದರ್ಶನಗಳನ್ನು ನಡೆಸದಂತೆ ಚುನಾವಣಾ ಆಯೋಗ ನಿರ್ಭಂಧಿಸಿದೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಈ ವರ್ಷ ದೇಶದಲ್ಲಿ ಮುಂಗಾರಿನಲ್ಲಿ ವಾಡಿಕೆಯಂತೆ ಮಳೆಯಾಗಲಿದ್ದು ಕೃಷಿ ಕ್ಷೇತ್ರಕ್ಷೆ ಈ ಮಳೆ ಲಾಭ ತರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ

ರಾಜೀವನ್ ಹೇಳಿದ್ದಾರೆ ಈ ಬಾರಿಯ ಮುಂಗಾರು ಋತುವಿನ ಆರಂಭದಲ್ಲಿ ಎಲ್ನಿನೋ ಪರಿಣಾಮ ಜೂನ್ ತಿಂಗಳಲ್ಲಿ ಇದ್ದರೂ ಅದರ ತೀವ್ರತೆ ಕಡಿಮೆ ಇರಲಿದ್ದು ಜುಲೈ ವೇಳೆಗೆ ಮುಂಗಾರು ಚುರುಕಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ

ಉತ್ತರ ಒಳನಾಡಿನ ಕೆಲವೆಡೆ ಇಂದು ಗುಡುಗು ಮಿಂಚು ಸಹಿತ ಮಳೆಯಾಗುವ ಹಾಗೂ ಎಂದಿಗಿಂತಲೂ ತಾಪಮಾನ ಹೆಚ್ಚಾಗುವ ಸಾಧ್ವತೆ ಇದೆ ಎಂದು ಹವಾಮಾನ ಇಲಾಖೆ ರಾಜ್ಯ ನಿರ್ದೇಶಕ ಸಿ

ಪಾಟೀಲ್ ಹೇಳದ್ದಾರೆ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಅವರು ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾದ ಹಿನ್ನೆಲೆ ಉಷ್ಣತೆ ಸಾಮಾನ್ಯ ಮಟ್ಟಕ್ಕಿಂತಲೂ ಈ ಬಾರಿ ಹೆಚ್ಚಾಗಿದೆ ಎಂದರು

ಇಂದು ಬೆಳಗ್ಗೆ ರಾಜ್ವದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತಿಳಿಬಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ವಿದ್ವಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ

ಶಿಖಾ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ತಿಳಿಸಿದ್ದಾರೆ

ಲೋಕಸಭಾ ಚುನಾವಣೆಯ ಹಿನ್ನೆಲೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪೊಲೀಸ್ ವೀಕ್ಷಕರಾಗಿ ಕೇಂದ್ರ ಚುನಾವಣಾ ಆಯೋಗದಿಂದ ನೇಮಕವಾಗಿರುವ ಹಿರಿಯ ಐಪಿಎಸ್ ಅಧಿಕಾರಿ ಗುರುಪ್ರೀತ್ ಸಿಂಗ್ ಗಿಲ್ ನಿನ್ನೆ ಧಾರವಾಡ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರಿಂದ ಜಿಲ್ಲೆಯ ಚುನಾವಣಾ ಸಿದ್ದತೆ ಕುರಿತು ಮಾಹಿತಿ ಪಡೆದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅತಿ ಸೂಕ್ಷ್ಮ ಮತಗಟ್ಟಿಗಳಿಗೆ ನಿನ್ನೆ ಕೇಂದ್ರ ವಲಯದ ಐ ಜಿ ಪಿ ಶರತ್ಚಂದ್ರ ಭೇಟಿ ನೀಡಿ ಪರಿತೀಲಿಸಿದರು

ಿ ಲೋಕಸಭಾ ಚುನಾವಣೆ ಬಹಿರಂಗ ಪ್ರಚಾರಕ್ಷೆ ಇಂದು ಸಂಜೆ ತೆರೆ ಮುಂಗಾರು ಈ ಬಾರಿ ವಾಡಿಕೆಯಂತೆ ಮಳೆಹವಾಮಾನ ಇಲಾಖೆ ಮಾಹಿತಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು